ಪರಮೇಶ್ವರ್ ಅಭಿಪ್ರಾಯಪಟ್ಟದ್ದಾರೆ ಬೆಂಗಳೂರಿನಲ್ಲಿಂದು ನಡೆದ ದಕ್ಷಿಣ ರಾಜ್ಯಗಳ ಹೊಲೀಸ್ ಮಹಾನಿರ್ದೇಶಕರ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು ದಕ್ಷಿಣ ಭಾಗದ ಐದು ರಾಜ್ಯಗಳ ಪೊಲೀಸ್ ಇಲಾಖೆಗಳು ಆಗಾಗ್ಗೇ ಇಂತಹ ಸಭೆ ನಡೆಸುವುದರಿಂದ ಅಪರಾಧ ಪ್ರಮಾಣ ಕಡಿಮೆಯಾಗಲು ಸಾಧ್ಯವಿದೆ ಕಾನೂನು ಸುವ್ದವಸ್ಥೆ ಕಾಪಾಡುವಲ್ಲಿ ನೂತನ ಪ್ರಯೋಗಗಳ ಮಾಹಿತಿಯನ್ನು ಒಂದೆಡೆ ಸಭೆ ನಡೆಸಿ ವಿನಿಮಯ ಮಾಡಿಕೊಳ್ಳುವುದರಿಂದ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಲು ಸಾಧ್ಯವಾಗಲಿದೆ ಎಂದು ಹೇಳಿದರು

ಈ ರೋಗಿಗಳ ರಕ್ತ ಪರೀಕ್ಷೆ ನಡೆಸಿ ಶಂಕಿತ ಮಾದರಿಗಳನ್ನು ನಿಮ್ದಾನ್ಲೆ ಆಸ್ಪತ್ರೆಗೆ ಕಳುಹಿಸಿದಾಗ ರೋಗಾಣು ಇರುವುದು ಖಚಿತವಾಗಿದೆ ಈ ರೋಗಾಣು ಪತ್ರೆಯಾಗಿರುವವರಿಗೆ ಪ್ರತ್ಯೇಕ ಚಿಕಿತ್ಸೆ ನೀಡಲಾಗುತ್ತಿದೆ

ಶಿವರಾಜ್ ಹೆಗ್ಗಡೆ ಆಕಾಶವಾಣಿಗೆ ತಿಳಿಸಿದ್ದಾರೆ

ಬ್ಬಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟಕ್ಕೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನ ಲಭಿಸಿದೆ

ಕಾವೇರಿಪುರಂ ವಾರ್ಡಿನ ಜೆಡಿಎಸ್ ಸದಸ್ಯೆ ರಮೀಳಾ ಉಮಾಶಂಕರ್ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಬಿಬಿಎಂಪಿ ಮೇಯರ್ ಉಪಮೇಯರ್ ಚುನಾವಣೆಯಲ್ಲಿ ವಿಧಾನಪರಿಷತ್ ಸದಸ್ಯರಾದ ವಿ

ಆರ್ ಮನೋಹರ್ ರಘು ಆಚಾರ್ ಜಯರಾಮ್ ರಮೇಶ್ ಅವರಿಗೆ ಮತದಾನದ ಅವಕಾಶವನ್ನು ನೀಡಬಾರದು ಎಂದು ಬಿಜೆಪಿ ಪ್ರಸ್ತಾಪಿಸಿದ ಆಕ್ಷೇಪವನ್ನು ಪ್ರಾದೇಶಿಕ ಆಯುಕ್ತ ಶಿವಯೋಗಿ ಕಳಸದ್ ನಿರಾಕರಿಸಿದರು ತಡವಾಗಿ ಬಂದ ಸದಸ್ಥರಿಗೂ ಮತದಾನಕ್ಕೆ ಅವಕಾಶ ನೀಡಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಸದಸ್ದರು ಸಭಾತ್ವಾಗ ಮಾಡಿದರು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟಕ್ಕೆ ಅನಾಯಾಸ ಗೆಲುವು ದೊರೆಯಿತು

ಸ್ತೀ ಶಕ್ತಿ ಸಂಘಟನೆಗಳು ಹಾಗೂ ವಿವಿಧ ಸಾಮಾಜಿಕ ಸಂಘಟನೆಗಳ ಆಶ್ರಯದಲ್ಲಿ ನಗರದ ಅನೇಕ ಕಡೆಗಳಲ್ಲಿ ತ್ರಮದಾನ ಕಾರ್ಯಗಳನ್ನು ಮಾಡಲಾಗಿದೆ ಈ ಕುರಿತು ದಾವಣಗೆರೆ ಮಹಾನಗರ ಪಾಲಿಕೆ ಪರಿಸರ ಅಭಿಯಂತರ ಸುನಿಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಶಿವಕುಮಾರ್ ಹೇಳಿದ್ದಾರೆ ಬಂದ್ ಶಾಂತಯುತ ರೀತಿಯಲ್ಲಿ ನಡೆಯುತ್ತಿದ್ದು ಎಲ್ಲಿಯೂ ಅಹಿತಕರ ಘಟನೆ ವರದಿಯಾಗಿಲ್ಲ ಎಂದು ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ ದಾವಣಗೆರೆ ದೊಡ್ಡಬಳ್ಳಾಪುರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿಷಧ ಮಳಿಗೆಗಳ ಮಾಲೀಕರು ಬಂದ್ನಲ್ಲಿ ಪಾಲ್ಗೊಂಡಿದ್ದಾರೆ